್ಷಿ ಮಾಯಾವತಿ ನೇತೃತ್ವದ ಬಿ ಎಸ್

ಮಹೇಶ್ ಮಾಹಿತಿ ಿ ಎಲ್ಲೆಡೆ ಎಲ್ಲರಿಗಾಗಿ ಮೂತ್ರಕೋಶ ಆರೋಗ್ಯ ಧ್ಯೇಯ ವಾಕ್ಕದಡಿ ಇಂದು ಮೂತ್ರಕೋಶ ವಿಶ್ವ ಜಾಗೃತಿ ದಿನ ವಾರ್ತೆಗಳ ವಿವರ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಂಡಾಯ ಶಾಸಕ ಉಮೇಶ ಜಾಧವ್ ಅವರು ಕಲಬುರಗಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಮುಖಂಡ ಮಲ್ಲಕಾರ್ಜುನ ಖರ್ಗೆ ವಿರುದ್ಧ ಸ್ಫರ್ಧಿಸಲಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಮೇಶ್ ಜಾದವ್ ಅವರು ಕಳೆದ ವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾಂಕೇತವಾಗಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಈಗಾಗಲೇ ಜಾದವ್ ಅವರು ಚಂಚೊಳ್ಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ವಿಧಾಸಭಾಧ್ವಕ್ಷರು ಲೋಕಸಭಾ ಚುನಾವಣೆ ಸಂಬಂಧ ರಾಜೀನಾಮೆ ಅಂಗೀಕರಿಸಿಲ್ಲ ಎಂದು ಹೇಳಿದರು ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಉಮೇಶ್ ಜಾದವ್ ಅವರ ನಾಮನಿರ್ದೇಶನವನ್ನು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಅಂತಿಮಗೊಳಿಸಿದೆ ಎಂದು ಹೇಳಿದರು

ರಾಜ್ಯದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಬಿಜೆಪಿ ಮುಖಂಡ ಆರ್

ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ ಅಕೋಕ ಮಾಧ್ಯಮ ಸಾರಿಗೆ ಸಾರ್ವಜನಿಕ ಸಭೆ ಪ್ರಚಾರ ರಾಜ್ಯಕ್ಕೆ ಕೇಂದ್ರದ ಮುಖಂಡರ ಭೇಟ ಇತರೆ ವಿಷಯಕ್ಕೆ ಸಂಬಂಧಿಸಿದ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಪ್ರತ್ಯೇಕ ಸಮಿತಿ ರಚಿಸಲಾಗಿದೆ ಎಂದು ಹೇಳಿದರು ಉತ್ತರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ನೇತೃತ್ವದ ಬಿ ಎಸ್

ಮೈಸೂರಿನಲ್ಲಿ ನಿನ್ನೆ ಪಕ್ಷದ ಕಾರ್ಯಕರ್ತರನ್ನು ಉದ್ದೇತಿಸಿ ಮಾತನಾಡಿದ ಅವರು ಕಳೆದ ಚುನಾವಣೆಯಲ್ಲಿ ಮಾಡಿದ ತಪ್ಪಿನ ಅರಿವಾಗಿದೆ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ ಎಂದರು ಪಕ್ಷದ ಕಾರ್ಯಕರ್ತರು ಕಠಿಣ ಶ್ರಮವಹಿಸಿ ಕೆಲಸ ಮಾಡಬೇಕು

ಪಕ್ಷದ ಅಧ್ವಕ್ಷೆ ಮಾಯಾವತಿ ಅವರು ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ರ್ತಾಲಿಯನ್ನುದ್ದೇತಿಸಿ ಭಾಷಣ ಮಾಡಲಿದ್ದಾರೆ ಎಂದು ಹೇಳಿದರು

ಕೊಡಗು ಜಿಲ್ಲಾಡಳಿತ ಅಂತಾರಾಜ್ಯ ಗಡಿಯಲ್ಲಿ ನಾಲ್ಕು ಚೆಕ್ ಪೋಸ್ಟ್ಗಳನ್ನು ಪ್ರಾರಂಭಿಸಿದೆ ಕೊಡಗು ಕೇರಳ ರಾಜ್ಞಗಳ ಗಡಿಯಾದ ಮಾಕುಟ್ಲ ಸಂಪಾಜೆ ಕುಟ್ಲ ಕರಿಕೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಕೊಡಗು ಜೆಲ್ಲೆಗೆ ಆಗಮಿಸುವ ವಾಹನಗಳ ತಪಾಸಣೆ ಮಾಡಲಾಗುತ್ತಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ತಿಳಿಸಿದ್ದಾರೆ ಚುನಾವಣಾ ತಯಾರಿ ಸಂಬಂಧ ಮಡಿಕೇರಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆ ಹಿನ್ನೆಲೆ ಮದುವೆ ಗೃಹ ಪ್ರವೇಶ ನಾಮಕರಣ ಸೇರಿದಂತೆ ವಿವಿಧ ರೀತಿಯ ಸಮಾರಂಭಗಳಿಗೆ ಯಾವುದೇ ಅನುಮತಿ ಪಡೆಯುವ ಅಗತ್ವವಿಲ್ಲ ಎಂದು ಹೇಳಿದರು ಬೆಳಗಾವಿಯಲ್ಲಿ ನಿನ್ನೆ ಅಂತರರಾಷ್ಷೀಯ ಮಹಿಳಾ ದಿನಾಚರಣೆ ಹಾಗೂ ಮತದಾನದ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಮಾರಂಭದಲ್ಲಿ ಮಾತನಾಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್

ದೊಮ್ಮನಹಳ್ಳಿ ಈ ಹಿಂದಿನ ಚುನಾವಣೆಯಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಮತದಾನ ಮಾಡಿದ್ದಾರೆ ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಎಂದು ಕರೆ ನೀಡಿದರು

ಹಿರೇಮಠ್ ಆದೇಶ ಹೊರಡಿಸಿದ್ದಾರೆ ದಸರಾ ಸಂದರ್ಭದಲ್ಲಿ ಚಾಮುಂಡಿಬೆಟ್ಟದಲ್ಲಿ ಅಳವಡಿಸುವ ಸುಸ್ವಾಗತ ಮಾದರಿಯಲ್ಲಿಯೇ ನಿಮ್ಮ ಮತ ನಿಮ್ಮ ಹಕ್ಕು ಎಂಬ ವಿದ್ಯುತ್ ದೀಪಾಲಂಕಾರವನ್ನು ಬೆಟ್ಟದಲ್ಲಿ ಅಳವಡಿಸಿ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೆ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲಾಗುವುದು ಎಂದು ಮೈಸೂರು ಜಿಲ್ಲಾ ಪಂಚಾಯತ್ ಸಿಇಒ ಕೆ ಜ್ಯೋತಿ ಹೇಳಿದ್ದಾರೆ ಈಗ ಜಾಹಿರಾತು ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು

ಮಂತ್ರಾಲಯದ ರಾಘವೇಂದ್ರಸ್ವಾಮಿಗಳ ಪಟ್ಟಾಭಿಷೇಕ ಮತ್ತು ವರ್ಧಂತಿ ಅಂಗವಾಗಿ ಗುರು ವೈಭವೋತ್ತವ ಸಾಂಸ್ಟತಿಕ ಧಾರ್ಮಿಕ ಸಪ್ತಾಹ ನಿನ್ನೆ ಸಕಲ ವಿಧಿ ವಿಧಾನಗಳ ಮೂಲಕ ಸಂಪನ್ನಗೊಂಡಿತು

ಒಂದು ವಾರ ಕಾಲ ರಾಯರ ಬೃಂದಾವನಕ್ಕೆ ಅಭಿಷೇಕ ಮಹಾಮಂಗಳಾರತಿ ಹಾಗೂ ದಿನಾಲೂ ಸಂಜೆ ಸಾಂಸ್ಟ್ರತಿಕ ಕಾರ್ಯಕ್ರಮಗಳು ನಡೆದು ನಿನ್ನೆ ರಾಯರ ಜನ್ನದಿನ್ನದ ಅದ್ದೂರಿ ಆಚರಣೆ ಮೂಲಕ ಗುರು ವೈಭವೋತ್ಸವ ತೆರೆ ಕಂಡಿತು ನಿನ್ನೆ ಬೆಳಗ್ಗೆಯಿಂದಲೇ ಶ್ರೀ ಮಕದಲ್ಲಿ ರಾಯರ ವರ್ಧಂತಿ ಉತ್ಸವಕ್ಕೆ ಅದ್ಯೂರಿ ಚಾಲನೆ ದೊರೆತು ಸಂಪ್ರದಾಯದಂತೆ ತಿರುಪತಿಯಿಂದ ತರಲಾದ ಶೇಷವಸವನ್ನು ಸಕಲ ಮಂಗಳವಾದ್ಯಗಳೊಂದಿಗೆ ಸ್ವೀಕರಿಸಿ ನಂತರ ರಾಯರ ಬೃಂದಾವನಕ್ಕೆ ಸಮರ್ಪಿಸಿ ವಿಶೇಷ ಪೂಜೆ ನೆರವೇರಿಸಲಾಯಿತು

ವರ್ಧಂತಿ ಉತ್ಸವದ ಅಂಗವಾಗಿ ಪಲ್ಲಕ್ಷ ಉತ್ಸವ ಹಾಗೂ ರಾಯರ ಚಿನ್ನದ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಎಂದು ನಮ್ಮ ಬಾತ್ಟಿದಾರರು ತಿಳಿಸಿದ್ದಾರೆ ಇಂದು ಮೂತ್ರಕೋಶ ವಿಶ್ವ ಜಾಗೃತಿ ದಿನ

ಮೂತ್ರಕೋಶ ವೈಫಲ್ಠದಿಂದ ಸಾವನ್ನಪ್ಪುತ್ತಿರುವುದು ಬಾಯಿಲೆಯಿಂದ ಸಾವನ್ನಪ್ಪುತ್ತಿರುವ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಮೂತ್ರಕೋಶ ವೈಫಲ್ಯ ಹಾಗೂ ಮೂತ್ರಕೋಶದ ಆರೋಗ್ಯ ಕಾಯ್ದುಕೊಳ್ಳು ಜಾಗೃತಿ ಮೂಡಿಸುವ ಸಲುವಾಗಿ ಮೂತ್ರಕೋಶ ವಿಶ್ವ ಜಾಗೃತಿ ದಿನ ಆಚರಿಸಲಾಗುತ್ತಿದೆ

ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ನಿರ್ದೇಶಕ ಟಿ

ರಾಜ್ಯ ಸರ್ಕಾರ ದೀರ್ಘಕಾಲಿಕ ಕಿಡ್ನಿ ಬಾಯಿಲೆಯಿಂದ ಬಳಲುತ್ತಿರುವ ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಿದೆ ಎಂದು ಟಿ

ಿ ಮಾಯಾವತಿ ನೇತೃತ್ವದ ಬಿ ಎಸ್

ಮಹೇಶ್ ಮಾಹಿತಿ ಎಲ್ಲೆಡೆ ಎಲ್ಲರಿಗಾಗಿ ಮೂತ್ರಕೋಶ ಆರೋಗ್ಕ ಧ್ವೇಯ ವಾಕ್ಕದಡಿ ಇಂದು ಮೂತ್ರಕೋಶ ವಿಕ್ವ ಜಾಗೃತಿ ದಿನ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು